ಇಂದು ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಮತ್ತು ಅಭ್ಯರ್ಥಿಗಳು ಮನೆ ಮನೆಯ ಪ್ರಚಾರದಲ್ಲಿ ತೊಡಗಿದ್ದು ಮತದಾರರ ಮನವೊಲಿಸುವ ಕಸರತ್ತು ನಡೆಸುತ್ತಿದ್ದಾರೆ ಆಡಳಿತಾರೂಢ ಟಿಎಂಸಿ ಮತ್ತು ಬಿಜೆಪಿ ಪಕ್ಷಗಳ ರೋಡ್ ಶೋಗಳು ಸಾರ್ವಜನಿಕ ಸಭೆಗಳು ಭಾಷಣಗಳೊಂದಿಗೆ ಅಭ್ಲರದ ಪ್ರಚಾರಕ್ಕೆ ನಿನ್ನೆ ತೆರೆ ಬಿತ್ತು

ಮೂರನೇ ಬಾರಿಗೆ ಆಯ್ಲೆ ಬಯಸಿರುವ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಅವರು ಸ್ಪರ್ಧಿಸಿರುವ ಪೂರ್ವ ಮೇಧಿನಿಪುರ ಜಿಲ್ಲೆಯ ನಂದಿಗ್ರಾಮ ವಿಧಾನಸಭೆ ಕ್ಷೇತ್ರಕ್ಷೆ ನಾಳೆಯೇ ಮತದಾನ ನಡೆಯಲಿದೆ ಮಮತಾ ಮತ್ತು ಬಿಜೆಪಿಗೆ ನಂದಿಗ್ರಾಮ ಪ್ರತಿಷ್ಠಿತ ಕಣವಾಗಿದೆ

ಈ ಮಧ್ಲೆ ಕೇಂದ್ರ ಚುನಾವಣಾ ಆಯೋಗ ಪಶ್ಲಿಮ ಬಂಗಾಳದಲ್ಲಿ ಮತದಾನಕ್ಕೆ ಸಕಲ ಸಿದ್ದತೆ ಪೂರ್ಣಗೊಳಿಸಿದೆ ಮತಗಟ್ಲೆ ಸಿಬ್ಲಂದಿ ಇಂದು ಸಂಜೆ ಹೊತ್ತಿಗೆ ಮತಗಟ್ಟೆ ಕೇಂದ್ರಗಳಿಗೆ ತಲುಪಲಿದ್ದಾರೆ

ಇಂದು ಮನೆ ಮನೆಯ ಪ್ರಚಾರ ನಡೆಯುತ್ತಿದೆ

ಕಳೆದ ವಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕರು ರಾಜ್ಯದಲ್ಲಿ ಭರಾಟೆಯ ಪ್ರಚಾರ ನಡೆಸಿದ್ದರು

ಆಡಳಿತಾರೂಢ ಬಿಜೆಪಿಯಿಂದ ಸಚಿವರಾದ ಪರಿಮಳ್ ಸುಕ್ಲಾದೈದ್ಯ ಭಾಬೇಶ್ ಕಾಲಿಟಾ ಪಿಜುಷ್ ಹಜಾರಿಕಾ ಮತ್ತು ಹಾಲಿ ಶಾಸಕ ನುಮಲ್ ಮೋಮಿನ್ ಕಾಂಗ್ರೆಸ್ನಿಂದ ಕಮಲಾಖ್ಯ ಡೇ ಪುರಕಯಾಸ್ಟಾ ಸಮ್ ರೋಂಗಾಂಗ್ ಸಿದ್ದಿಕ್ ಅಹ್ಸದ್ ಅವರು ಸ್ವರ್ಧಯಲ್ಲಿದ್ದಾರೆ ಮೂರು ಶತಕೋಟ ಡಾಲರ್ ಆರಂಭಿಕ ಬಂಡವಾಳದೊಂದಿಗೆ ಹೊಸ ಅಭಿವೃದ್ಧಿ ಹಣಕಾಸು ಸಂಸ್ಥೆ ಎನ್ ಡಿ ಬಿ ಸ್ಥಾಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಖಾಸಗಿ ವಲಯದ ಸ್ಕ್ರಿಯ ಪಾಲ್ಗೊಳ್ದುವಿಕೆಗೆ ಅನುವು ಕಲ್ಪಿಸಲು ಮತ್ತು ಹಣಕಾಸು ವ್ಯವಸ್ಥೆಯ ಸಂರಚನೆಯಲ್ಲಿ ಹೊಸತನ ಅನ್ವೇಷಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ

ಹೊಸ ಅಭಿವೃದ್ದಿ ಬ್ಲಾಂಕ್ ಎನ್ಡಿಬಿಯ ಆಡಳಿತಮಂಡಳಿಯ ಆರನೇ ವಾರ್ಷಿಕ ಸಮಾವೇಶ ಉದ್ದೇಶಿಸಿ ವಿಡಿಯೋ ಕಾಸ್ವರೆನ್ಸ್ ನಲ್ಲಿ ಮಾತನಾಡಿದ ಅವರು ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಅನುವು ಕಲ್ಪಿಸುವ ಬ್ಡಾಂಕಿಂಗ್ ಯೋಜನೆಗಳನ್ನು ಅಭಿವೃದ್ದಿ ಪಡಿಸಿ ಸಾಮಾಜಿಕ ಮತ್ತು ಪರಿಸರಾತ್ಕಕ ಸುರಕ್ಷತೆಗಳನ್ನು ಉತ್ತೇಜಿಸುವ ಮೂಲಕ ಮೂಲಸೌಕರ್ಯ ಸುಸ್ತಿರತೆ ಹೆಚ್ಚಸಲು ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದರು ಕಳೆದ ಆರು ವರ್ಷಗಳಲ್ಲಿ ಎನ್ ಡಿ ಬಿ ಸಾಧನೆ ಮತ್ತು ಪ್ರಗತಿಯನ್ನು ಉಲ್ಲೇಖಿಸಿದ ಅವರು ಕೋವಿಡ್ ಸಾಂಕ್ರಾಮಿಕ ಸೋಂಕು ನಿಯಂತ್ರಿಸಲು ಹತ್ತು ಕತಕೋಟ ತುರ್ತು ಅರ್ಥಿಕ ನೆರವು ಕಾರ್ಯಕ್ರಮ ರೂಪಿಸಿದ್ದನ್ನು ಅವರು ಶ್ಲಾಘಿಸಿದರು

ಬೆಂಗಳೂರು ಮೂಲದ ನ್ಯಾಪನಲ್ ಏರೋಸ್ವೇಸ್ ಲ್ಯಾಬರೇಟರಿ ದೇಶೀಯವಾಗಿ ಅಭಿವೃದ್ದಿಪಡಿಸಿರುವ ಎರಡು ಒೕಟುಗಳ ಹೊಸ ತಲೆಮಾರಿನ ತರದೇತಿ ವಿಮಾನ ಇಂದು ಲೋಕಾರ್ಪಣೆಯಾಗಲಿದೆ

ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಮಹಾಸಂಶೈ ಎಐಐಎಂಎಸ್ನಲ್ಲಿ ನಿನ್ನೆ ಯಶಸ್ವಿ ದ್ಲೆಪಾಸ್ ಶಸ್ತಚಿಕಿತ್ಸೆಗೆ ಒಳಗಾದರು ಅವರ ಆರೋಗ್ಲ ಪರಿಸ್ಥಿತಿ ಸ್ಥಿರವಾಗಿದ್ಲು ತಜ್ಜ ವೈದ್ಯರ ತಂಡ ನಿರಂತರ ನಿಗಾ ವಹಿಸಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಎಐಐಎಂಎಸ್ ನಿರ್ದೇಶಕರ ಜೊತೆ ಮಾತುಕತೆ ನಡೆಸಿ ಕೋವಿಂದ್ ಆರೋಗ್ಣ ಪರಿಸ್ಟಿತಿ ವಿಚಾರಿಸಿದರು ರಾಷ್ಟಪತಿ ಅವರು ತ್ವರಿತವಾಗಿ ಚೇತರಿಕೆ ಕಾಣಲಿ ಎಂದು ರಾಜನಾಥ್ ಸಿಂಗ್ ಪ್ರಾರ್ಥಿಸಿದ್ದಾರೆ ಯಶಸ್ನಿ ಶಸ್ತಚಿಕಿತ್ತೆ ನಡೆಸಿದ ತಜ್ಜ ವೈದ್ಲರ ತಂಡವನ್ನು ಅವರು ಅಭಿನಂದಿಸಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಕಳೆದ ವಾರ ಎದೆ ನೋವು ಸಮಸ್ಥೆಯಿಂದ ದೆಹಲಿಯ ಆರ್ಮಿ ರಿಸರ್ಚ್ ಮತ್ತು ರೆಫರೆಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ವೈದ್ಯರ ಸಲಹೆಯಂತೆ ಅವರನ್ನು ಎಐಐಎಂಎಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು

ಈ ಕ್ರಿಯಾಯೋಜನೆ ಅಡಿ ರಾಜ್ಜಗಳು ತುರ್ತು ಕಾರ್ಯಾಚರಣೆ ಕೇಂದ್ರಗಳನ್ನು ಸ್ಥಾಪಿಸಬೇಕು ಈ ಕೇಂದ್ರಗಳಗೆ ಸಿಬ್ಬಂದಿ ತಂಡವನ್ನು ನೇಮಕ ಮಾಡಿ ಸೋಂಕು ಹರಡುವಿಕೆಯ ಪ್ರಮಾಣ ಬೆಳವಣಿಗೆ ಮತ್ತಿತರರ ಅಂಶಗಳನ್ನು ನಿರ್ವಹಿಸಬೇಕು ಎಂದು ಸೂಚಿಸಿದೆ ಪ್ರದೇಶವಾರು ಪ್ರಕರಣಗಳ ಪರಾಮರ್ಶೆ ಕಂಟೇನ್ನೆಂಟ್ ವಲಯಗಳ ಸ್ಥಾಪನೆ ಮತ್ತಿತರ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಗಳನ್ನು ಕಟ್ಪುನಿಟ್ಲಾಗಿ ಜಾರಿಗೊಳಿಸಬೇಕು ಎಂದು ಕೇಂದ್ರ ಆರೋಗ್ಲ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಅವರು ಎಲ್ಲ ರಾಜ್ಙಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಜನಜಾಗೃತಿ ಮೂಡಿಸಲು ರಾಜ್ಜ ಸರ್ಕಾರಗಳು ಚುನಾಯಿತಿ ಪ್ರತಿನಿಧಿಗಳು ಸ್ವಳೀಯ ಪ್ರಭಾವಿಗಳು ಮತ್ತು ಸೆಲೆಬ್ರಿಟಗಳನ್ನು ಸೇರಿಸಿಕೊಳ್ಳಬೇಕು

ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಈ ಕುರಿತ ಕರಡು ನಿಯಮಾವಳಗಳನ್ನು ನಿನ್ನೆ ಪ್ರಕಟಿಸಿದೆ